ಆರ್

ಸಂಸದರ ಪ್ರಕ್ಷೆಗಳಿಗೆ ಉತ್ತರಿಸಿದ ಅಮಿತ್ ಶಾಹ ಹಲವು ವರ್ಷಗಳಿಂದ ದೇತದಲ್ಲಿ ನಿರಾತ್ರಿತರಾಗಿ ಸಂಕಷ್ಟ ಅನುಭವಿಸುತ್ತಿರುವವರಿಗೆ ಈ ಮಸೂದೆ ವರದಾನವಾಗಿದೆ ಎಂದರು ಈ ಮಸೂದೆಯಿಂದ ದೇಶದ ಅಲ್ಲಸಂಖ್ಯಾತರ ಹಿತರಕ್ಷಣೆಗೆ ಯಾವುದೇ ಧಕ್ಕೆ ಇಲ್ಲ ಅವರು ದೇಶದ ನಾಗರಿಕರಾಗಿಯೇ ಮುಂದುವರಿಯಲಿದ್ದಾರೆ ಎಂದು ಅವರು ಸ್ಪಷ್ಟಪಡಿಸಿದರು ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸ ದಿಲ್ಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು ಇತ್ತೀಚಿಗೆ ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು ತಂದುಕೊಟ್ಟ ಕರ್ನಾಟಕದ ಮತದಾರರಿಗೆ ಪ್ರಧಾನಿ ಅವರು ಸಭೆಯಲ್ಲಿ ಧನ್ಯವಾದ ಅರ್ಪಿಸಿದರು ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವೇಗವಾಗಿ ಅಭಿವೃದ್ಧಿ ಹೊಂದಲಿದೆ ಎಂದು ಅವರು ಹೇಳಿದರು ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸಂಸದರು ಮುಂಬರುವ ಬಜೆಟ್ ಅಧಿವೇತನಕ್ಕೆ ಸಂಬಂಧಿಸಿ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕುರಿತು ಹಣಕಾಸು ಸಚಿವರಿಗೆ ಸಲಹೆ ನೀಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾಗಿ ಸಂಸದೀಯ ವ್ಯವಹಾರಗಳ ಬಾತೆ ಸಚಿವ ಪ್ರಲ್ನಾದ ಜೋಶಿ ತಿಳಿಸಿದ್ದಾರೆ ಹೊಸ ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದರು ತಮ್ಮ ಕ್ಷೇತ್ರಗಳ ರೈತರು ದುರ್ಬಲ ವರ್ಗದವರು ಕೈಗಾರಿಕೋದ್ಯಮಿಗಳು ಸಣ್ಣ ವರ್ತಕರು ಮುಂತಾದ ವಲಯಗಳ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅವರ ಅವಶ್ಯಕತೆಗಳ ಕುರಿತು ಹಣಕಾಸು ಸಚಿವರಿಗೆ ಸೂಚನೆ ಮತ್ತು ವಿವರ ನೀಡುವಂತೆ ಪ್ರಧಾನಿ ಕೋರಿದ್ದಾಗಿ ಸಚಿವ ಪ್ರಲ್ವಾದ ಜೋಶಿ ಮಾಹಿತಿ ನೀಡಿದರು ಬೀದರ್ ಜಿಲ್ಲೆ ಚಿಂಜೋಳ ತಾಲೂಕಿನ ಮಿರಿಯಾನ್ ವ್ಯಾಪ್ತಿಯ ಶಹಾಬಾದ್ ಗಣಿಗಾರಿಕೆಯನ್ನು ಪುನಾರಂಭಿಸುವಂತೆ ಬೀದರ ಸಂಸದ ಭಗವಂತ ಖೂಬಾ ಲೋಕಸಭೆಯಲ್ಲಿ ನಿನ್ನೆ ಒತ್ತಾಯಿಸಿದರು

ಕಳೆದ ಹಲವಾರು ತಿಂಗಳುಗಳಿಂದ ಗಣಿಗಾರಿಕೆ ನಿಂತು ಹೋಗಿ ಅನೇಕ ಕುಟುಂಬಗಳು ಗುಳೆ ಹೋಗುವಂತಾಗಿದೆ ಎಂದು ಸದನದ ಗಮನ ಸೆಳೆದರು ಸಂಸದರ ಪ್ರಕ್ಷೆಗೆ ಉತ್ತರಿಸಿದ ಕೇಂದ್ರದ ಗಣಿಗಾರಿಕೆ ಖಾತೆ ಸಚಿವ ಪ್ರಲ್ವಾದ ಜೋಶಿ ಕೇಂದ್ರ ಸರ್ಕಾರ ಯಾವುದೇ ನಿರ್ದೇಶನ ನೀಡಿಲ್ಲ ಶಹಬಾದ್ ಹಾಗೂ ಕೆಜಿಎಫ್ ಗಣಿಗಾರಿಕೆ ಸ್ವಗಿತಗೊಂಡ ಬಗ್ಗೆ ರಾಜ್ಯ ಸರ್ಕಾರದಿಂದ ಸಮಗ್ರ ವರದಿ ತರಿಸಿಕೊಂಡು ಪರಿಶೀಲಿಸುವ ಭರವಸೆ ನೀಡಿದರು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಶೈಯ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಸಾವಿರ ಹಾಸಿಗೆ ಸಾಮರ್ಥ್ಯದ ಒಳರೋಗಿ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ವಿವಿಧ ನೂತನ ಘಟಕಗಳ ಲೋಕಾರ್ಪಣೆಯನ್ನು ಮುಖ್ಯಮಂತ್ರಿ ಬಿ

ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಒದಗಿಸುವುದು ಸರ್ಕಾರದ ಆದ್ಯತೆ ಆಯುಷ್ಠಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಸೌಲಭ್ಯಗಳನ್ನು ಹೆಚ್ಚಸಲು ನಿರ್ಧರಿಸಲಾಗಿದೆ ಎಂದರು ಉಪ ಮುಖ್ಯಮಂತ್ರಿ ಹಾಗೂ ವೈದ್ಯಕೀಯ ಶಿಕ್ಷಣ ಬಾತೆ ಸಚಿವ ಡಾಕ್ಟರ್ ಅಕ್ವಕ್ಕ ನಾರಾಯಣ ಪಾರ್ಗೊಂಡಿದ್ದರು

ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಪುಟ ವಿಸ್ತರಣೆ ಸಂಬಂಧ ಮುಖ್ಯಮಂತ್ರಿ ಜೊತೆಗೆ ಚರ್ಚಿಸಿಲ್ಲ ಯಾವುದೇ ಬಾತೆಗೂ ಬೇಡಿಕೆ ಇಟ್ಟಲ್ಲ ಶೀಪ್ರದಲ್ಲೇ ದಿಲ್ಲಿಗೆ ತೆರಳಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಹಾ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಉಪ ಚುನಾವಣೆಯಲ್ಲಿ ಗೆದ್ದ ಎಲ್ಲರಿಗೂ ಸೂಕ್ತ ಸ್ಥಾನಮಾನ ನೀಡುವಂತೆ ಮುಖ್ಯಮಂತ್ರಿಯವರನ್ನು ಒತ್ತಾಯಿಸಿದ್ದಾಗಿ ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎನ್ನಲಾಗುತ್ತಿರುವ ಮಾಜಿ ಶಾಸಕ ಸಿ

ಯೋಗೇಶ್ವರ್ ಕೂಡಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ನಿನ್ನೆ ಭೇಟ ಮಾಡಿ ಮಾತುಕತೆ ನಡೆಸಿದ್ದಾರೆ

ಡಿ ಎಸ್ ಪರಾಭವಗೊಂಡ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಮನಗರ ಶಾಸಕಿ ಅನಿತಾ ಕುಮಾರಸ್ವಾಮಿ ಫಲಿತಾಂಶ ತಮಗೆ ಆಶ್ವರ್ಯ ಮೂಡಿಸಿದೆ ಎಂದಿದ್ದಾರೆ

ಡಿ ಎಸ್ ನ ಭದ್ರ ಕೋಟೆ ಮಂಡ್ಯ ಜಿಲ್ಲೆಯ ಕೆ

ಪೇಟೆಯಲ್ಲೂ ಕೂಡ ಪಕ್ಷ ಸೋಲನುಭವಿಸಿದ್ದು ಅಲ್ಲಿ ಮೊದಲ ಬಾರಿಗೆ ಬಿಜೆಪಿ ತನ್ನ ಖಾತೆ ತೆರೆದಿದೆ

ಈ ಉಪಗ್ರಹ ದೇತದ ರಕ್ಷಣಾ ವಲಯ ಬಲಪಡಿಸುವಲ್ಲಿ ಸಹಕಾರಿಯಾಗಲಿದೆ

ಆರ್

ಎಸ್ ಎಲ್

ಯಿಂದ ಕಕ್ಷೆಗೆ ಹಾರಿಬಿಡಲಾಗಿದೆ

ಆರ್

ಸಿವನ್ ಅವರು ದೇಶದ ಸೇನೆಯ ಜೊತೆಗೆ ಕೃಷಿ ಅರಣ್ಯ ಹಾಗೂ ವಿಪತ್ತು ನಿರ್ವಹಣೆ ಕ್ಷೇತ್ರಗಳಗೂ ಸಹಾಯವಾಗುವ ಚಿತ್ರಗಳನ್ನು ರವಾನಿಸಲಿದೆ ಎಂದು ತಿಳಿಸಿದರು

ಆರ್

ನಾಡಗೌಡ ಗಮನಾರ್ಹ ಕೆಲಸ ಮಾಡಿದ್ದಾರೆ ವಿಜ್ಞಾನಿ ಡಾಕ್ಟರ್ ನಾಡಗೌಡ ಅವರು ಬೆಳಗಾವಿ ಜಿಲ್ಲೆಯ ಅವರಾದಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು ಸುರತ್ಕಲ್ನ ರೀಜನಲ್ ಎಂಜಿನಿಯರಿಂಗ್ ಕಾಲೇಜಿನಿಂದ ಇಲೆಕ್ಟಾನಿಕ್ಸ್ ನಲ್ಲಿ ಎಂ

ಎಸ್

ಆರ್

ಕದಿರು ಭತ್ತದ ಪೈರಿನ ಸಾಂಕೇತಿಕ ಕಟಾವು ಮಾಡಿ ಅದನ್ನು ಮನೆಗೆ ತಂದು ಸಾಂಪ್ರದಾಯಿಕವಾಗಿ ಪೂಜಿಸಲಾಯಿತು

ಹಿರಿಯ ವಿದ್ವಾಂಸ ಹಾಗೂ ವಿಜ್ಞಾನಿ ಡಾಕ್ಷರ್ ನವರತ್ನ ಶ್ರೀನಿವಾಸ ರಾಜಾರಾಮ್ ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾದರು

ವಿಜ್ಞಾನಿ ನವರತ್ನ ರಾಜಾರಾಮ್ ಅವರ ನಿಧನಕ್ಕೆ ಗಣರು ಕಂಬನಿ ಮಿಡಿದಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪೌರತ್ವ ತಿದ್ದುಪಡಿ ಮಸೂದೆಗೆ ಸಂಸತ್ತಿನ ಅಂಗೀಕಾರ

ಆರ್

ಕೊಡಗಿನಲ್ಲಿ ಹುತ್ತರಿ ಸಂಭ್ರಮ ಭತ್ತದ ಕೊಯ್ಲು ಆರಂಭ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು